ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಸೇರಿದಂತೆ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ತಮ್ನ ಅಭ್ಯರ್ಥಿಗಳ ಪರ ಬಿರುಸಿನ ಪ್ರಚಾರ ನಡೆಸುತ್ತಿದ್ದಾರೆ ಇಂದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಬೆಂಗಳೂರಿನ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ವ್ಯಾಷಿಯಲ್ಲಿ ಬಿಜೆಪಿ ಅಭ್ವರ್ಥಿ ಪರ ಪ್ರಚಾರ ನಡೆಸಿದರು ತಮ್ಮ ಪಕ್ಷದ ಅಭ್ವರ್ಥಿಯನ್ನು ಬೆಂಬಲಿಸುವಂತೆ ಅವರು ಮತದಾರರಲ್ಲಿ ಮನವಿ ಮಾಡಿದರು ಕೇಂದ್ರ ಸಚಿವ ಡಿ

ಸದಾನಂದಗೌಡ ಬೆಂಗಳೂರಿನ ಕೆ ಆರ್ ಪುರ ವಿಧಾನಸಭಾ ಕ್ಷೇತ್ರದ ಎ ನಾರಾಯಣಮರ ವ್ಯಾಪ್ತಿಯಲ್ಲಿ ಪಕ್ಷದ ಅಭ್ಯರ್ಥಿ ಪರ ಮತಯಾಚನೆ ಮಾಡಿದರು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಬೆಳಗಾವಿ ಜಿಲ್ಲೆ ಕಾಗವಾಡ ವಿಧಾನಸಭಾ ಕ್ಷೇತ್ರದ ಉಗಾರಖುರ್ದ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಅಧ್ಯರ್ಥಿಪರ ಮತಯಾಚಿಸಿದರು ಇದೇ ವೇಳೆ ಅನರ್ಹ ಶಾಸಕರು ಹಾಗೂ ರಾಜ್ಯ ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದರು ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಅಭ್ಯರ್ಥಿಪರ ತೆಲುಗು ಹಾಸ್ಲನಟ ಬ್ರಹ್ಮಾನಂದಂ ರೋಡ್ ಕೋ ಮೂಲಕ ಮತಯಾಚಿಸಿದರು ದೆಳಗಾವಿ ಜಿಲ್ಲೆಯ ಅಥಣಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಜೆಡಿಎಸ್ ನಾಯಕ ಎಚ್

ಕುಮಾರಸ್ವಾಮಿ ರೋಡ್ ಶೋ ನಡೆಸಿ ತಮ್ಮ ಪಕ್ಷದ ಅಭ್ಯರ್ಥಿ ಪರ ಮತಯಾಚನೆ ಮಾಡಿದರು ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಸಚಿವ ಕೆ

ಈಶ್ವರಪ್ಪ ಅಭಿವೃದ್ದಿಪರ ಸರ್ಕಾರಕ್ಕೆ ಜನದೆಂಬಲ ನೀಡುತ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು

ಮಂಡ್ಡ ಜಿಲ್ಲೆ ಕೆ

ಪೇಟೆಯಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದ ಸಚಿವ ಆರ್ ಅಶೋಕ ರಾಜ್ಯ ಸರ್ಕಾರ ನೆರೆ ವಿಚಾರದಲ್ಲಿ ತ್ವರಿತ ಮತ್ತು ಉತ್ತಮ ರೀತಿಯಲ್ಲಿ ಸ್ವಂದಿಸಿದೆ ಉಪ ಚುನಾವಣೆಯಲ್ಲಿ ಪಕ್ಷ ಹೆಚ್ಚು ಸ್ಥಾನಗಳಲ್ಲಿ ಗೆಲುವು ಸಾಧಿಸಲಿದ್ದು ಚುನಾವಣೆ ಬಳಿಕವೂ ಬಿಜೆಪಿ ಸರ್ಕಾರ ಸದೃಢವಾಗಲಿದೆ ಎಂದು ತಿಳಿಸಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಗ್ರಹ ಸಚಿವ ಅಮಿತ್ ಶಾ ಅವರ ಪ್ರಯತ್ಯಗಳಿಂದಾಗಿ ಒಂದು ರಾಷ್ಟ ಒಂದು ಥಜ ಒಂದು ಸಂವಿಧಾನ್ ದ ಕನಸು ನನಸಾಗಿದೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಲ್ನಾದ್ ಜೋಷಿ ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ ಕೇಂದ್ರ ಸರ್ಕಾರ ಆರು ತಿಂಗಳು ಪೂರೈಸಿರುವ ಹಿನ್ನೆಲೆಯಲ್ಲಿ ಅವರು ಟ್ವೀಟ್ ಮಾಡಿದ್ದಾರೆ ಇನ್ನು ಕೇಂದ್ರ ರಾಸಾಯನಿಕ ಹಾಗೂ ರಸಗೊಬ್ಬರ ಖಾತೆ ಸಚಿವ ಡಿ

ಸದಾನಂದಗೌಡ ಟ್ವೀಟ್ ಮಾಡಿ ಭಾರತ ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಳ್ಳುತ್ತಿದೆ ಜಾಗತಿಕ ಆವಿಷ್ಣಾರ ಸೂಚ್ನಂಕ ಸುಗಮ ವಹಿವಾಟು ಸೂಚ್ಯಂಕ ಹಾಗೂ ಇತರೆ ಸೂಚ್ಯಂಕಗಳಲ್ಲಿನ ಗಣನೀಯ ಏರಿಕೆ ಇದಕ್ಕೆ ಸಾಕ್ಷಿಯಾಗಿದೆ ಎಂದಿದ್ದಾರೆ

ಈಗಾಗಲೇ ಮಂಗಳೂರು ನಗರದ ಕದ್ರಿ

ಅತ್ತಾವರ ಮತ್ತು ಫಳ್ನೀರ್ ಪ್ರದೇಶಗಳಲ್ಲಿ ಪೈಪ್ ಗ್ಯಾಸ್ ಸಂಪರ್ಕಕ್ಕೆ ನೋಂದಣಿ ಪ್ರಕ್ರಿಯೆ ಆರಂಭಿಸಲಾಗಿದೆ ಎಂದು ಸಂಸ್ಥೆಯ ಡಿಜಿಎಂ ಎಲೀನ್ ಝಂಕೆ ಸುದ್ಧಿಗಾರರಿಗೆ ತಿಳಿಸಿದ್ದಾರೆ

ಮೊದಲ ಹಂತದಲ್ಲಿ ಮಂಗಳೂರು ನಗರವನ್ನು ಕೇಂದ್ರೀಕರಿಸಲಾಗಿದ್ದು ಮುಂದಿನ ದಿನಗಳಲ್ಲಿ ತಾಲೂಕುಗಳಿಗೆ ವಿಸ್ತರಿಸಲಾಗುವುದು ಎಂದರು ಕೊಟ್ಟಿನ್ ಮಂಗಳೂರು ಗ್ಲಾಸ್ ಪೈಪ್ಲೈನ್ ಕಾಮಗಾರಿ ಮುಂದಿನ ಮಾರ್ಚ್ ವೇಳೆಗೆ ಪೂರ್ಣಗೊಳ್ಳಲಿದೆ ಯೋಜನೆ ಕಾಮಗಾರಿ ಮುಗಿದ ಬಳಿಕ ಮಂಗಳೂರು ರಸಗೊಬ್ಬರ ಕಾರ್ಖಾನೆಗೆ ಮೊದಲು ಅನಿಲ ಪೂರ್ನೆಕೆ ಮಾಡಲಾಗುವುದು ಎಂದು ಅವರು ತಿಳಿಸಿದರು

ಆಕ್ಷೇಪಣೆಗಳನ್ನು ಆಯಾ ತಾಲ್ಲೂಕು ತಹತೀಲ್ದಾರರ ಕಚೇರಿ ಅಥವಾ ಮಹಾನಗರಪಾಲಿಕೆ ಕಚೇರಿಯಲ್ಲಿ ಸ್ನೀಕರಿಸಲಾಗುವುದು ಎಂದು ಜೆಲ್ವಾಧಿಕಾರಿಗಳು ತಿಳಿಸಿದ್ದಾರೆ

ನ್ನಾಶನಲ್ ಟ್ರೈಬಲ್ ಸೋಲಿಡರ್ಟ ಕೌನ್ನಿಲ್ನ ಸಂಯೋಜಕ ವಾಸುದೇವ ರಾವ್ ನೀಡಿದ ದೂರಿನ್ನಯ ಈ ಕ್ಷಮ ಕೈಗೊಳ್ಳಲಾಗಿದೆ

ಕಾರ್ಮಿಕ ಇಲಾಖೆಯ ನಿಯಮಗಳ ಪಾಲನೆ ಸಂಬಂಧ ಕಾರ್ಮಿಕ ನಿರೀಕ್ಷಕರು ವರದಿ ನೀಡಿದ ಹಿನ್ನಲೆಯಲ್ಲಿ ಬೆಳಗಾವಿಯ ಬಾಸಗಿ ಕಂಪನಿಗೆ ಉಲ್ಲಂಘನೆಗಳನ್ನು ಸರಿಪಡಿಸಿ ತ್ರಮಕ್ಕೆಗೊಂಡ ವರದಿಯನ್ನು ಸಲ್ಲಿಸಲು ಒಂದು ವಾರದ ಕಾಲಾವಕಾಶ ನೀಡಲಾಗಿದೆ